ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ನಾಮಿ ನೇತೃತ್ವದ ಸರ್ಕಾರ ನಾಳೆ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ನಿರ್ಣಯವನ್ನು ಮಂಡಿಸಲು ತೀರ್ಮಾನಿಸಿದೆ ಬಂಡಾಯ ಶಾಸಕರ ರಾಜೀನಾಮೆ ಕುರಿತು ಕಾಲಮಿತಿಯಲ್ಲಿ ತೀರ್ಮಾನ ಕೈಗೊಳ್ಳಲು ವಿಧಾನಸಭಾಧ್ಯಕ್ಷ ಕೆ ಆರ್ ರಮೇತ್ ಕುಮಾರ್ ಅವರು ಸರ್ವ ಸ್ನತಂತ್ರರು ಎಂದು ಮುಖ್ಯ ನ್ನಾಯಮೂರ್ತಿ ರಂಜನ್ ಗೋಗೊಯ್ ನೇತೃತ್ವದ ತ್ರಿ ಸದಸ್ನ ಪೀಠ ಹೇಳಿದೆ ವಿಧಾನಸಭಾಧ್ವಕ್ಷರು ಕೈಗೊಳ್ಲುವ ತೀರ್ಮಾನ ಕುರಿತು ತಮಗೆ ತಿಳಿಸುವಂತೆಯೂ ನ್ನಾಯಪೀಠ ಸೂಚಿಸಿದೆ ಸುಪ್ರೀಂ ಕೋರ್ಟ್ ತೀರ್ಪಿಗೆ ಪ್ರತಿಕ್ರಿಯಿಸಿರುವ ಸಭಾಧ್ಯಕ್ಷ ರಮೇಶ್ ಕುಮಾರ್ ಸಂವಿಧಾನ ಸುಪ್ರೀಂಕೋರ್ಟ್ ಹಾಗೂ ಲೋಕ್ಪಾಲ್ ಜೊತೆ ಸಂದರ್ಶಕ್ಕೀಳಿಯುವಂತಹ ಯಾವುದೇ ನಿರ್ಧಾರವನ್ನು ತಾವು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ ಸುಪ್ರೀಂಕೋರ್ಟ್ ತೀರ್ಪನ್ನು ಬಿಜೆಪಿ ಸ್ವಾಗತಿಸಿದೆ ಬಂಡಾಯ ಶಾಸಕರ ರಾಜೀನಾಮೆ ಕುರಿತಂತೆ ತೀರ್ಮಾನ ಕೈಗೊಳ್ಳುವ ಸಂಪೂರ್ಣ ಅಧಿಕಾರ ವಿಧಾನಸಭಾಧಕ್ಷರಿಗೆ ಇರುತ್ತದೆ ಎಂದು ಸ್ವಷ್ಷಪಡಿಸಿರುವ ಸುಪ್ರೀಂ ಕೋರ್ಟ್ ರಾಜೀನಾಮೆ ವಿಚಾರ ಕುರಿತಂತೆ ವಿಳಂಬ ಮಾಡದೆ ತೀರ್ಮಾನ ಕೈಗೊಳ್ಳಬೇಕು ಎಂದೂ ಸೂಚಿಸಿದೆ ಎಂದು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ರಾವ್ ಟ್ನೀಟ್ನಲ್ಲಿ ತಿಳಿಸಿದ್ದಾರೆ ಈ ಹಂತದಲ್ಲಿ ಬಂಡಾಯ ಶಾಸಕರ ಅನರ್ಹತೆ ಪ್ರತ್ನೆ ಉದ್ದವಿಸುವುದಿಲ್ಲ ಎಂದು ರಾವ್ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ತೀರ್ಪಿನಿಂದಾಗಿ ಸಂವಿಧಾನ ಪ್ರಜಾಪ್ರಭುತ್ವಕ್ಕೆ ದೊರೆತ ಗೆಲುವಾಗಿದೆ ಹಾಗೂ ಬಂಡಾಯ ಶಾಸಕರ ನೈತಿಕ ಗೆಲುವಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಭಾರತದ ನೌಕಾಪಡೆಯ ನಿವೃತ್ತ ಅಧಿಕಾರಿ ಕುಲಭೂಷಣ್ ಜಾಧವ್ ಅವರಿಗೆ ನೀಡಿರುವ ಮರಣದಂಡನೆ ಶಿಕ್ಷೆಯನ್ನು ಮರುಪರಿತೀಲಿಸಬೇಕು ಎಂದು ನೆದರ್ಲ್ಲಾಂಡ್ನದ ಹೇಗ್ನಲ್ಲಿರುವ ಅಂತಾರಾಷ್ಷೀಯ ನ್ಲಾಯಾಲಯ ಪಾಕಿಸ್ತಾನಕ್ಕೆ ಸೂಚಿಸಿದೆ ನ್ಯಾಯಾಲಯದ ಈ ತೀರ್ಪಿನಿಂದಾಗಿ ಜಾಧವ್ ಅವರಿಗೆ ಪಾಕಿಸ್ತಾನ ನೀಡಿರುವ ಮರಣದಂಡನೆ ಶಿಕ್ಷೆಯನ್ನು ಅಮಾನತ್ತಿಲ್ಲಿಡಲಾಗಿದೆ ಈ ತೀರ್ಮ ಭಾರತದ ಪರವಾಗಿದೆ ನ್ಯಾಯಾಲಯದಲ್ಲಿ ಭಾರತ ಮಂಡಿಸಿದ್ದ ವಾದಗಳಗೆ ಪುರಸ್ನಾರ ದೊರೆತಂತಾಗಿದೆ ಎಂದು ಅಂತಾರಾಷ್ಷೀಯ ನ್ಗಾಯಾಲಯದ ದಕ್ಷಿಣ ವಿಷ್ಣಾ ವಲಯದ ಕಾನೂನು ಸಲಹೆಗಾರರು ಟ್ವೀಟ್ ಮಾಡಿದ್ದಾರೆ ಜಾಧವ್ ಅವರ ಭೇಟಿಗೆ ಭಾರತದ ರಾಯಭಾರಿಗೆ ಅವಕಾಶ ನಿರಾಕರಿಸುವ ಮೂಲಕ ಪಾಕಿಸ್ತಾನ ವಿಯನ್ನಾ ಒಪ್ಪಂದವನ್ನು ಉಲ್ಲಂಘಿಸಿದೆ ಎಂದು ನ್ವಾಯಾಲಯ ಅಭಿಪ್ರಾಯಪಟ್ಟದೆ ಎಂದು ಟ್ಟೀಟ್ನಲ್ಲಿ ವಿವರಿಸಲಾಗಿದೆ

ಭಾರತೀಯ ವೈದ್ವಕೀಯ ಮಂಡಳ ಬದಲಿಗೆ ರಾಷ್ಷೀಯ ವ್ಲೆದ್ಧಕೀಯ ಆಯೋಗವನ್ನು ಸ್ನಾಪಿಸಲು ಮಸೂದೆ ಅವಕಾಶ ಮಾಡಿಕೊಡಲಿದೆ

ಎಂಬಿಬಿಎಸ್ನ ಅಂತಿಮ ವರ್ಷದ ಪರೀಕ್ಷೆಗಳನ್ನು ಇನ್ನು ಮುಂದೆ ನ್ಲಾಪನಲ್ ಎಕ್ಟಿಟ್ ಟೆಸ್ಸ್ ಎಂದು ಪರಿಗಣಿಸುವುದು ಸೇರಿದಂತೆ ಹಲವು ಅಂಶಗಳನ್ನು ಈ ಮಸೂದೆ ಒಳಗೊಂಡಿದೆ

ದೇತದಲ್ಲಿನ ನಿರ್ಧಿಷ್ನ ಅಣೆಕಟ್ಲುಗಳಗಾಗಿ ಏಕರೀತಿಯ ಅಣೆಕಟ್ಲು ಸುರಕ್ಷತಾ ನಿಯಮಾವಳಗಳನ್ನು ಪಾಲಿಸಲು ಅನುವಾಗುವಂತೆ ವಿಧೇಯಕ ರಚಿಸಲಾಗಿದೆ

ವಿಧೇಯಕದ ಅನುಸಾರ ಅಣೆಕಟ್ಸುಗಳ ನಿಯಮಿತ ಪರಿಶೀಲನೆ ತುರ್ತು ಕ್ರಮ ಯೋಜನೆ ಸಮಗ್ರ ಸುರಕ್ಷಾ ಪರಾಮರ್ತೆ ಅಗತ್ಯ ರಿಪೇರಿ ಮತ್ತು ನಿರ್ವಹಣಾ ನಿಧಿಯಂತಹ ಕ್ರಮಗಳನ್ನು ಪ್ರಸ್ತಾವಿಸಿದೆ

ಕಾರ್ಮೋರೇಟ್ ದಿವಾಳಿ ನಿರ್ಣಯ ಚೌಕಟ್ಟನಲ್ಲಿನ ಅಂತರಗಳನ್ನು ದೂರ ಮಾಡುವ ಉದ್ದೇತದಿಂದ ತಿದ್ದುಪಡಿಗಳನ್ನು ತರಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ ಇದೇ ಸಂದರ್ಭದಲ್ಲಿ ಕಾರ್ಪೋರೇಟ್ ಇನ್ವಾಲ್ವೆನ್ನಿ ರೆಜ್ನೂಲೇಷನ್ ಪ್ರಕ್ರಿಯೆ ಸಿಐಆರ್ಪ ಮೌಲ್ಲವನ್ನು ಹೆಚ್ಲಿಸಲು ಉದ್ಲೇಶಿಸಲಾಗಿದೆ

ದೇತದಲ್ಲಿನ ಅಕ್ರಮ ವಲಸೆಗೆ ಸಂಬಂಧಿಸಿದಂತೆ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಅಂತಾರಾಷ್ಟೀಯ ಗಡಿಯುದ್ದಕ್ಕೂ ಸುರಕ್ಷಿತ ಬೇಲಿ ನಿರ್ಮಾಣ ಗಡಿ ಭದ್ರತಾ ಪಡೆಗಳ ಬಿಗಿ ಕಣ್ಗಾವಲು ಗಡಿ ಭದ್ರತೆಗಾಗಿ ತಂತ್ರಜ್ಞಾನದ ಬಳಕೆ ಮತ್ತು ಸ್ಕಾರ್ಟ್ ಬೇಲಿಯಂತಹ ಕ್ರಮಗಳನ್ನು ಸರ್ಕಾರ ಕ್ಲೆಗೊಂಡಿದೆ ಎಂದು ಗ್ರಹ ಖಾತೆಯ ಸಹಾಯಕ ಸಚಿವ ನಿತ್ಲನಂದರ್ನೆ ರಾಜ್ಲಸಭೆಗೆ ಲಿಖಿತ ಉತ್ತರದಲ್ಲಿ ಇಂದು ತಿಳಿಸಿದರು ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಅಸ್ಸಾಂನ ರಾಷ್ಟೀಯ ನಾಗರಿಕರ ನೊಂದಣಿ ಎನ್ಆರ್ಒಿಯನ್ನು ಪ್ರಕಟಿಸಲಾಗುವುದು ದೇಶದ ಯಾವುದೇ ಭಾಗದಲ್ಲಿನ ಅಕ್ರಮ ವಲಸೆ ಅಥವಾ ಒಳನುಸುಳುವಿಕೆಯನ್ನು ಪತ್ತೆಹಣ್ಣಿ ತ್ರಮ ಕೈಗೊಳ್ಳುವುದಾಗಿ ಗೃಹ ಸಚಿವ ಅಮಿತ್ಷಾ ಹೇಳಿದರು ಅಪೌಷ್ಠಿಕತೆಯನ್ನು ಹೋಗಲಾಡಿಸಲು ಕೇಂದ್ರ ಸಚಿವಾಲಯಗಳು ರಾಜ್ಯ ಸರ್ಕಾರಗಳು ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ನಡುವೆ ಹೆಚ್ಚನ ಸಮನ್ನಯತೆಯನ್ನು ಕಾಯ್ದುಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಸ್ನತಿ ಇರಾನಿ ಹೇಳಿದ್ದಾರೆ

ಹಂತ ಹಂತವಾಗಿ ದೇಶದಲ್ಲಿ ಇರುವ ಅಪೌಷ್ಠಿಕತೆ ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಈ ಅಭಿಯಾನವನ್ನು ಆರಂಭಿಸಲಾಗಿದೆ ಎಂದರು

ದೇಶೀಯವಾಗಿ ದೊರೆಯುತ್ತಿರುವ ಕಚ್ಗಾ ಕಲ್ಲಿದ್ದಲಿನ ಪೂರ್ನೆಕೆ ಬೇಡಿಕೆಗಿಂತ ಕಡಿಮೆಯಿರುವುದರಿಂದ ಕಲ್ಲಿದ್ದಲು ಕೊರತೆ ಉಂಟಾಗುತ್ತಿದೆ ಅಕ್ರಮ ಗಣಿಗಾರಿಕೆ ಅಥವಾ ಗಣಿಗಾರಿಕಾ ಕಂಪನಿಗಳು ಪರಿಸರ ಕಾನೂನುಗಳನ್ನು ಉಲ್ಲಂಘಿಸಿದ್ದಲ್ಲಿ ಸಚಿವಾಲಯ ಕ್ರಮ ಕೈಗೊಳ್ಳಲು ಅನುವಾಗುವಂತೆ ತಮ್ನ ಗಮನಕ್ಕೆ ತರಬೇಕೆಂದು ಜೋಶಿಯವರು ಹೇಳಿದರು

ಗಡಿಯಲ್ಲಿ ಶಾಂತಿ ಮತ್ತು ನೆಮ್ನದಿ ಕಾಪಾಡಿಕೊಳ್ಳಲು ಮಾಡಿಕೊಂಡಿರುವ ದ್ವಿಪಕ್ಷೀಯ ಒಪ್ಪಂದಗಳಿಗೆ ಭಾರತ ಮತ್ತು ಚೀನಾ ಗೌರವ ನೀಡಲಿವೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಲೋಕಸಭೆಗೆ ಇಂದು ತಿಳಿಸಿದರು

ದೋಕ್ಷಮ್ನಲ್ಲಿ ಭಾರತ ಮತ್ತು ಚೀನಾದ ಸಶಸ್ತ ಪಡೆಗಳು ಅತ್ಲಂತ ಸಂಯಮವನ್ನು ಕಾಯ್ದುಕೊಂಡು ಬರುತ್ತಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು ಕಳೆದ ವರ್ಷದ ಏಪ್ರಿಲ್ ತಿಂಗಳಲ್ಲಿ ನಡೆದ ಶ್ವಂಗಮಟ್ಲದ ಸಭೆಯಲ್ಲಿ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಚೀನಾದ ಅಧ್ಯಕ್ಷ ಕ್ಕಿ ಜಿನ್ ಪಿಂಗ್ ಅವರು ವಿಶ್ವಾಸ ವೃದ್ದಿ ನಿಟ್ಟನಲ್ಲಿ ವ್ಯೂಹಾತ್ಸಾಕ ಮಾರ್ಗಸೂಚಿಗಳನ್ನು ರೂಪಿಸಿದ್ದಾರೆ ಎಂದು ಅವರು ಹೇಳದರು ಗಡಿಯಲ್ಲಿ ರ್ನೆಲು ಸಂಚಾರ ವಿಮಾನಯಾನ ಹಾಗೂ ರಸ್ತೆ ಸಂಪರ್ಕದಂತಹ ಮೂಲಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಅಲ್ಲಿನ ಪರಿಸ್ತಿತಿಯನ್ನು ಸರ್ಕಾರ ಅಗಿಂದಾಗ್ಗೆ ಪರಾಮರ್ಶೆ ಮಾಡುತ್ತಿದೆ ಎಂದು ರಕ್ಷಣಾ ಸಚಿವರು ತಿಳಿಸಿದರು ಅರುಣಾಚಲ ಪ್ರದೇಶದಲ್ಲಿ ಸುರಿಯುತ್ತಿರುವ ಭಾರಿ ಮಳೆ ಅಲ್ಲಿನ ಜನಜೀವನವನ್ನು ಅಸ್ತವ್ದ್ರಗೊಳಿಸಿದೆ ರಾಜಧಾನಿ ಇಟನಗರದಲ್ಲಿ ಇಂದು ಬೆಳಿಗ್ಗೆ ಸಂಭವಿಸಿದ ಭೂಕುಸಿತದಿಂದಾಗಿ ಓರ್ವ ವ್ಯಕ್ತಿ ಸಾವಿಗೀಡಾಗಿದ್ದು

ರಸ್ತೆ ತೆರವುಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ ಇಂಡೋನ್ಲೇಷ್ಲಾದ ಜಕಾರ್ತನ್ನಲ್ಲಿ ನಡೆಯುತ್ತಿರುವ ಇಂಡೋನ್ಲೇಷ್ಲ ಓಪನ್ ಬ್ಲಾಡ್ನಿಂಟನ್ ಪಂದ್ನಾವಳಿಯ ಪ್ರೀ ಕ್ನಾರ್ಟರ್ ಫೈನಲ್ಗೆ ಭಾರತದ ಪಿ ವಿ ಸಿಂಧು ಮತ್ತು ಕಿಡಂಬಿ ಶ್ರೀಕಾಂತ್ ಪ್ರವೇಶ ಪಡೆದಿದ್ದಾರೆ